ಆಸಿಯಾನ್ ದೇಶಗಳು ಜಪಾನ್ ಮತ್ತು ದಕ್ಷಿಣ ಕೊರಿಯಾದೊಂದಿಗೆ ವಿದೇಶಿ ವ್ಯಾಪಾರ ಕಾಯ್ದೆ ಬಗ್ಗೆ ಪರಿಶೀಲನೆ ಪ್ರಗತಿಯಲ್ಲಿ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿಕೆ

ಜಮ್ಮು ಕಾಶ್ಮೀರ ಮತ್ತು ಲಡಾಕ್ ಕೇಂದ್ರಾಡಳಿತ ಪ್ರದೇಶಗಳ ಪರ್ವತೀಯ ಮತ್ತು ಮೈದಾನ ವಲಯದಲ್ಲಿ ಮೂರು ದಿನ ಭಾರೀ ಹಿಮಪಾತ ಮತ್ತು ಮಳೆ ಹವಾಮಾನ ಇಲಾಖೆಯ ಮುನ್ಪೊಚನೆ

ಆಂಟಿಗಾದಲ್ಲಿ ಇಂದು ಸಂಜೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವೆ ಮೂರನೆಯ ಮತ್ತು ಅಂತಿಮ ಏಕದಿನ ಪಂದ್ಯ ಜಪಾನ್ ದಕ್ಷಿಣ ಕೊರಿಯಾ ಹಾಗೂ ಅಸಿಯಾನ್ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪರಾಮರ್ಶಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ದೊಡ್ಡ ಅಭಿವೃದ್ದಿ ಹೊಂದಿದ ಮಾರುಕಟ್ಟೆಗಳಿಂದ ಸವಾಲು ಎದುರಿಸುತ್ತಿರುವ ಭಾರತೀಯ ಕ್ವೆಗಾರಿಕೆ ಹಾಗೂ ಸೇವೆಗಳಿಗೆ ಸಂಬಂಧಿಸಿ ಅಮೇರಿಕಾ ಹಾಗೂ ಯೂರೋಪಿಯನ್ ಒಕ್ಕೂಟದ ರಾಷ್ಟ್ಗಳೊಂದಿಗೆ ಮಾಡಿಕೊಂಡಿರುವ ವ್ಯಾಪಾರ ಒಪ್ಪಂದಗಳನ್ನು ಸಹ ಭಾರತ ಪರಾಮರ್ಶಿಸಲಿದೆ ಎಂದು ಅವರು ಹೇಳಿದರು ದೆಹಲಿಯಲ್ಲಿ ಸುದ್ದಿಗಾರರಿಗೆ ವಿವರ ನೀದಿದ ಸಚಿವರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿ ನಡೆದಿದ್ದ ಪ್ರಮಾದಗಳನ್ನು ತಮ್ಮ ಸರ್ಕಾರ ಸರಿಪದಿಸುತ್ತಿದೆ ಹಾಗು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಅವರು ತಿಳಿಸಿದರು ರಾಷ್ಟೀಯ ಹಿತಾಸಕ್ತಿಯ ದ್ಬಷ್ಟಿಯಿಂದ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್

ಇ ಪಿ ಒಪ್ಪಂದದ ಭಾಗವಾಗದಿರಲು ಭಾರತ ನಿರ್ಧರಿಸಿದೆ ಎಂದು ವಾಣಿಜ್ಯ ಸಚಿವರು ಹೇಳಿದರು ದೇಶದ ರೈತರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಹಿತ ರಕ್ಷಣೆಗಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಈ ಐತಿಹಾಸಿಕ ನಿರ್ಣಯ ಕೈಗೊಂಡಿದ್ದಾರೆ ಎಂದರು ಸದಸ್ಯ ರಾಷ್ಟಗಳ ಎದುರು ಭಾರತ ಪ್ರಭಲವಾಗಿ ತನ್ನ ನಿರ್ಧಾರ ಪ್ರಸ್ತುತಪದಿಸಿದ್ದು ರಾಷ್ಟದ ಹಿತಾಸಕ್ತಿಯ ವಿಷಯದಲ್ಲಿ ಯಾವುದೇ ರಾಜೀ ಇಲ್ಲ ಎಂದು ಭಾರತ ಸ್ಪಷ್ಟಪದಿಸಿದೆ ಎಂದು ಅವರು ಹೇಳಿದರು ಸಮತೋಲಿತ ವ್ಯಾಪಾರ ಕೊರತೆ ಭಾರತೀಯ ಸರಕು ಮತ್ತು ಸೇವೆಗಳಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಹಾಗು ಅಸಮತೋಲಿತ ವ್ಯಾಪಾರ ವ್ಯವಸ್ಥೆಯಿಂದ ದೇಶೀಯ ಕ್ಯೆಗಾರಿಕೆಗಳ ರಕ್ಷಣೆ ಇವು ಭಾರತದ ಪ್ರಮುಖ ಬೇಡಿಕೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ

ಇ ಪಿ ಒಪ್ಪಂದಕ್ಕೆ ಸಹಿ ಹಾಕದಿರುವ ಪ್ರಧಾನಮಂತ್ರಿ ಅವರ ನಿರ್ಧಾರಕ್ಕೆ ವಿವಿಧ ವಾಣಿಜ್ಯ ಸಂಸ್ದೆಗಳು ಹಾಗೂ ಸಹಕಾರಸಂಘಗಳು ಬೆಂಬಲ ವ್ಯಕ್ತಪಡಿಸುತ್ತಿವೆ

ಅಖಿಲ ಭಾರತ ಕೈಗಾರಿಕೆಗಳ ಒಕ್ಕೂಟ ಹಾಗೂ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಮಹಾಸಂಘ ಮೋದಿಯವರ ಈ ದಿಟ್ಟ ನಿರ್ಧಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿವೆ ಈ ನದುವೆ ಆರ್

ಇ ಪಿ ಯಿಂದ ಹೊರಗುಳಿಯಲು ಭಾರತಕ್ಕೆ ಎದುರಾಗಿರುವ ಸಮಸ್ಯೆಗಳನ್ನು ಇತ್ಯರ್ಥ ಪದಿಸುವುದಾಗಿ ಚೀನಾ ಹೇಳಿದೆ ಆದಷ್ಟು ಶೀಘ್ರ ಭಾರತ ಈ ಒಡಂಬಡಿಕೆಗೆ ಸಹಿ ಹಾಕುವ ವಿಶ್ವಾಸವನ್ನು ಚೀನಾ ವ್ಯಕ್ತಪದಿಸಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ಸುತ್ತಮುತ್ತ ವಾಯು ಗುಣಮಟ್ಸ ಇಂದು ಬೆಳಗ್ಗೆ ಸುಧಾರಿಸಿದ್ದು ಕಳೆದ ಒಂದು ವಾರದಿಂದ ಗಂಭೀರ ಸಮಸ್ನೆ ಎದುರಿಸಿದ್ದ ಜನತೆ ಕೊಂಚ ನಿರಾಳವಾಗಿದ್ದಾರೆ

ಈ ನಡುವೆ ಉತ್ತರಪ್ರದೇಶ ಸರ್ಕಾರ ಕ್ಪಡಿ ತ್ಯಾಜ್ಯವನ್ನು ಸುಡುವ ರೈತರ ವಿರುದ್ದ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ದೇಶದಲ್ಲಿ ಗಂಭೀರ ವಾಯುಮಾಲಿನ್ಯ ಸಮಸ್ಯೆ ಇರುವ ನಗರಗಳಲ್ಲಿ ಕಾನ್ದುರ ಮೊದಲ ಸ್ಥಾನದಲ್ಲಿ ಮತ್ತು ಲಕ್ನೋ ಎರಡನೆ ಸ್ಣಾನದಲ್ಲಿರುವ ಇರುವುದಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಡುಗಡೆಗೊಳಿಸಿರುವ ದತ್ತಾಂಶ ತಿಳಿಸಿದೆ ಕಬ್ಬು ಅರೆಯುವಾಗ ದೊರೆಯುವ ಕಾಕಂಬಿಯಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲದಿರುವ ಕಾರಣ ಅದರಿಂದ ಹೆಚ್ಚುವರಿ ಎಥನಾಲ್ ಉತ್ಸಾದಿಸಲು ಪರಿಸರ ಮಂಡಳಿಗಳಿಂದ ಪ್ರತ್ನೇಕ ಅನುಮತಿ ಅನಗತ್ಯ ಎಂದು ಕೇಂದ್ರ ಸರ್ಕಾರ ಫೋಷಿಸಿದೆ ಸರ್ಕಾರದ ಈ ನಿರ್ಧಾರದಿಂದ ರೈತರು ಮತ್ತು ಸಕ್ಕರೆ ಕೈಗಾರಿಕೆಗಳಿಗೆ ಲಾಭವಾಗಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹಾಗು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವೆದೇಕರ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಹಲವು ಉತ್ತೇಜನಕಾರಿ ಕ್ರಮಗಳಿಂದಾಗಿ ಸಕ್ಕರೆ ಕೈಗಾರಿಕೆಗಳು ಕಾಕಂಬಿಯಿಂದ ಎಥನಾಲ್ ಹಾಗೂ ಇತರ ಉಪ ಉತ್ಪನ್ನಗಳ ಉತ್ಪಾದನೆಗೆ ಮುಂದಾಗುವ ನಿರೀಕ್ಷೆ ಇದೆ ಇತರ ರಾಷ್ಟ್ರಗಳಿಂದ ಈರುಳ್ಳಿಯ ಆಮದು ಮತ್ತು ಪೂರೈಕೆ ಪ್ರಕ್ರಿಯೆಯನ್ನು ಸರಳಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಮನ್ನಯ ಕೇಂದ್ರವಾಗಿ ಕಾರ್ಯ ನಿರ್ವಹಿಸಲಿದೆ

ದೇಶದಲ್ಲಿ ಈರುಳ್ಳಿ ಲಭ್ಯತೆ ಮತ್ತು ದರ ಪರಿಶೀಲನೆ ನಡೆಸಿದ ಅಂತರ ಸಚಿವಾಲಯ ಸಮಿತಿ ಈ ನಿರ್ಧಾರ ಕೈಗೊಂಡಿದೆ ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ಅವಿನಾಶ್ ಕುಮಾರ್ ಶ್ರೀವಾತ್ಸವ ಅವರು ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಭಾರಿ ಮಳಿ ಮತ್ತು ಎರಡು ಚಂಡಮಾರುತಗಳ ಕಾರಣದಿಂದ ದೇಶಿಯ ಮಾರುಕಟ್ಟಿಗೆ ಈರುಳ್ಳಿ ಪೂರೈಕೆಗೆ ಅದಚಣೆ ಉಂಟಾಗಿದ್ದು ಮುಂದಿನ ದಿನಗಳಲ್ಲಿ ಸರಬರಾಜು ಉತ್ತಮವಾಗಲಿದೆ ಎಂದು ವರದಿ ತಿಳಿಸಿದೆ

ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಗು ಮತ್ತು ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅಧಿವೇಶನದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಇದಲ್ಲದೆ ಇತರ ಹಲವು ಗಣ್ಯ ವ್ಯಕ್ತಿಗಳನ್ನೂ ಕೂಡ ಅಧಿವೇಶನಕ್ಕೆ ಆಹ್ವಾನಿಸಲಾಗಿದೆ ಈ ಐತಿಹಾಸಿಕ ಸಂದರ್ಭದ ಸ್ಮರಣೆಗಾಗಿ ಅಧಿವೇಶನದ ಅವಧಿಯಲ್ಲಿ ವಿಶೇಷ ಕಾರ್ಯಕ್ರಮ ವ್ಯವಸ್ಥೆಯಾಗಿದೆ ಆಮಂತ್ರಿತ ಗಣ್ಯರು ಗುರುನಾನಕ್ ದೇವ್ಜಿ ಅವರ ಸಿದ್ದಾಂತಗಳ ಬಗ್ಗೆ ಸದನವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇಂದು ದಿನವಿದೀ ವಿಶೇಷ ಅಧಿವೇಶನ ಉಪರಾಷ್ಟ ಪತಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿವೆ

ಚುನಾವಣಾ ಆಯೋಗದ ಅಭಿಪ್ರಾಯದ ಆಧಾರದ ಮೇಲೆ ರಾಷ್ಟ ಪತಿ ಅವರ ಈ ನಿರ್ಧಾರ ಹೊರಬಿದ್ದಿದೆ

ಕಾನೂನಿನ ಪ್ರಕಾರ ಈ ಬಗ್ಗೆ ರಾಷ್ಟ್ರಪತಿ ಅವರು ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಕೇಳಿದ್ದರು ಜಮ್ಮು ಕಾಶ್ಟೀರ ಮತ್ತು ಲಡಾಖ್ ಭಾಗದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಸಾಧಾರಣದಿಂದ ಭಾರಿ ಮಳೆ ಹಾಗೂ ಹಿಮಪಾತವಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇದರಿಂದ ಭೂಕುಸಿತ ಮತ್ತು ಹಿಮಪಾತ ಸಾಧ್ಯತೆ ಇದ್ದು ಜೋಜಿಲ್ಲಾ ಶ್ರೀನಗರ ಜಮ್ಮು ಲೇಹ್ ಮನಾಲಿ ಹೆದ್ದಾರಿ ಮುಫಲ್ ರಸ್ತೆ ಮುಂತಾದೆಡೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಮುನ್ಪೂಚನೆ ನೀಡಿದೆ ಕಾಶ್ಟೀರ ಮತ್ತು ಲಡಾಖ್ ವಲಯದಲ್ಲಿ ಆಹಾರಧಾನ್ಯ ಮತ್ತು ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಕಾಶ್ಮೀರ ವಿಭಾಗೀಯ ಆಡಳಿತ ಪರಾಮರ್ಶೆ ನಡೆಸಿದೆ

ಐಸಿಸ್ ಉಗ್ರರ ಗುಂಪಿನ ಖೊರಸಾನ್ ಬಣ ಅಥವಾ ಐಸಿಸ್ ಕೆ ಗುಂಪು ಭಾರತದಲ್ಲಿ ಕಳೆದ ವರ್ಷ ಆತ್ಮಹತ್ಯಾ ದಾಳಿ ನಡೆಸಲು ಪ್ರಯತ್ನಿಸಿತ್ತು ಆದರೆ ಅದು ವಿಫಲಗೊಂಡಿತ್ತು ಎಂದು ಅಮೆರಿಕದ ರಾಷ್ಟೀಯ ಭೆಯೋತ್ಪಾದನಾ ನಿಗ್ರಹ ಕೇಂದ್ರದ ನಿರ್ದೇಶಕ ರಸಲ್ ಟ್ರೇವರ್ಸ್ ಹೇಳಿದ್ದಾರೆ ಭಾರತೀಯ ಮೂಲದ ಸೆನೆಟರ್ ಮ್ಯಾಗಿ ಹಸನ್ ಅವರ ಪ್ರಶ್ವೆಯೊಂದಕ್ಕೆ ಉತ್ತರಿಸಿದ ಟ್ರೇವರ್ಸ್ ಅಫ್ಟಾನಿಸ್ತಾನದ ಹೊರಗೆ ದಾಳಿಗಳನ್ನು ನಡೆಸಲು ಈ ಬಣ ಹಲವು ಬಾರಿ ಸಂಚು ರೂಪಿಸಿದೆ ಎಂದು ತಿಳಿಸಿದರು

ಹನೋಯ್ನಲ್ಲಿಂದು ನಡೆಯಲಿರುವ ಎರಡನೆಯ ಫೀಫಾ ಅಂತಾರಾಷ್ಟೀಯ ಫುಟ್ಬಾಲ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ವಿಯೆಟ್ನಾಂ ತಂಡವನ್ನು ಎದುರಿಸಲಿದೆ ಪ್ರಾರಂಭಿಕ ಪಂದ್ಯದಲ್ಲಿ ಪರಾಭವಗೊಂಡಿರುವ ಭಾರತ ತಂದ ಈ ಪಂದ್ಯವನ್ನು ಗೆಲ್ಲಲು ಸಜ್ಜಾಗಿದೆ

ಸತಿಯನ್ ಮತ್ತು ಶರತ್ ಕಮಲ್ ಮಾತ್ರ ಅಗ್ರ ಶ್ರೇಣಿಯ ಒಂದು ನೂರು ಆಟಗಾರರ ಪೈಕಿ ಸ್ದಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತಂಡ ಮಟ್ಟದ ರ್ಯಾಂಕಿಂಗ್ನಲ್ಲಿ ಚೀನಾ ಅಗ್ರಸ್ಥಾನ ಪಡೆದುಕೊಂಡಿದೆ